ಮೈಸೂರಿನ ಜೆಎಸ್ಎಸ್ ಮಹಾವಿದ್ಯಾಪೀಠದ ವತಿಯಿಂದ ಪ್ರಕಟಿಸಲಾಗಿರುವ ಶಿವಪದ ರತ್ನಕೋಶ ಗ್ರಂಥವನ್ನು ಮುಖ್ಯ ಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಆನ್ಲೈನ್ ಮೂಲಕ ಬಿಡುಗಡೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಮೈಕ್ತೋ ಸಾಪ್ಟ್ ಕಂಪನಿ ಕೊಡುಗೆಯಾಗಿ ನೀಡಿರುವ ಆರ್ಟಿಪಿಸಿಆರ್ ಯಂತ್ರಗಳನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸ್ವೀಕರಿಸಿ ಮಾತನಾಡಿ ಖಾಸಗಿ ಕಂಪನಿಗಳು ಕೊರೊನಾ ವಿರುದ್ದದ ಹೋರಾಟದಲ್ಲಿ ಸರ್ಕಾರದೊಂದಿಗೆ ಕೈಜೋಡಿಸಿರುವುದು ಸ್ವಾಗತಾರ್ಹ ಎಂದು ಹೇಳಿದರು ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಗೃಹ ಸಚಿವ ಬಸವ ರಾಜ ಬೊಮ್ದಾಯಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಹಾಗೂ ಪ್ರವಾಸದ್ದೋಮ ಸಚಿವ ಸಿ ಟಿ

ಸುತ್ತೂರುಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜೆ ಸಿದ್ದಗಂಗಾ ಮಠದ ಸಿದ್ದಲಿಂಗಾ ಸ್ವಾಮೀಜಿ ಮತ್ತಿತರರು ಹಾಜರಿದ್ದರು

ಎಸ್ ಯಡಿಯೂರಪ್ಪ ಅವರನ್ನು ಜಲಸಂಪನ್ನೂಲ ಸಚಿವ ರಮೇಶ್ ಜಾರಕಿಹೊಳಿ ಅಭಿನಂದಿಸಿದ್ದಾರೆ

ಪ್ರಾರಂಭಿಸಲಾಗುವುದು ಎಂದು ಸಚಿವ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ

ಟಿ ರವಿ ಹೇಳಿದ್ದಾರೆ

ಅಶ್ವತ್ತ ನಾರಾಯಣ್ ತಿಳಿಸಿದ್ದಾರೆ

ಬೆಂಗಳೂರಿನಲ್ಲಿರುವ ಬಯೋ ಟೆಕ್ನಾಲಜಿ ಪಾರ್ಕ್ ಕೃಷಿ ಕ್ಷೇತ್ರದ ಜೊತೆಗೆ ಬಯೋ ಮೆಡಿಸನ್ ವಲಯಕ್ಕೂ ಉಪಯುಕ್ತವಾಗಿದೆ ಎಂದರು

ಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದು ವರ್ಷ ಪೂರ್ಣಗೊಂಡಿದ್ದು ಯಾದಗಿರಿ ಜಲ್ಲೆಯಲ್ಲಿ ಅಭಿವೃದ್ದಿಗೆ ಹೊಸ ಆಯಾಮ ದೊರಕಿದೆ ಜಿಲ್ಲೆಯಲ್ಲಿ ಪಲವಾರು ಗಮನಾರ್ಹ ಪ್ರಗತಿ ಕಾರ್ಯಗಳಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶ್ರಭು ಚವ್ನಾಣ್ ತಿಳಿಸಿದ್ದಾರೆ

ಅಂತಿಮ ಫಟ್ವದಲ್ಲಿದೆ

ಬಳಕ ಮಾತನಾಡಿದ ಕೊರೊನಾ ನಿಯಂತ್ರಣಕ್ಕಾಗಿ ಪೋಲಿಸರು ಸಾಕಷ್ಟು ಶ್ರಮವಹಿಸಿದ್ದಾರೆ ಎಂದು ಶ್ಲಾಘಿಸಿದರು

ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗೃಹ ನಿರ್ಮಾಣ ಮಾಡಬೇಕಾಗಿದೆ ಈ ಬಗ್ಗೆ ಚರ್ಚೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ ನಗರದ ಪೋಲೀಸರಿಗೆ ಸಕಲ ಮೂಲ ಸೌಕರ್ಯವಿರುವ ಮನೆಗಳನ್ನು ಒದಗಿಸುವಲ್ಲಿ ಬದ್ದರಾಗಿದ್ದೇವೆ ಎಂದು ಅವರು ತಿಳಿಸಿದರು

ಸೋಮಶೇಖರ್ ಕಚೇರಿಯ ಸಿಬ್ಲಂದಿಯೊರ್ವರಿಗೆ ಕೋವಿಡ್ ಸೋಂಕು ಕಾಣಿಸಿಕೊಂಡ ಹಿನ್ನಲೆಯಲ್ಲಿ ಇಡೀ ಕಚೇರಿಯನ್ನು ಸ್ನಾನಿಟ್ಟೆಸ್ ಮಾಡಲಾಗಿದೆ ಸಚಿವರು ಹೋಮ್ ಕ್ವಾರಂಟೈನ್ನಲ್ಲಿರಲು ನಿರ್ಧರಿಸಿದ್ದಾರೆ ಎಂದು ಸಚಿವರ ವಿಶೇಷಾಧಿಕಾರಿಗಳು ತಿಳಿಸಿದ್ದಾರೆ

ಇಬ್ಬರು ಮೃತಪಟ್ಟ ಪ್ರಕರಣ ವರದಿಯಾಗಿದೆ

ಎಪಿಎಂಸಿ ಕಾಯ್ದೆ ತಿದ್ದುಪಡಿಯೂ ರಾಜ್ಯಕ್ಷೆ ಮಾರಕವಾಗಿದೆ ಎಂದು ಮಾಜಿ ಪ್ರಧಾನಿ ಎಚ್

ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭೂ ಸುಧಾರಣೆ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆ ತಿದ್ದುಪಡಿಯನ್ನು ರದ್ದುಗೊಳಿಸುವಂತೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮೂರು ಬಾರಿ ಪತ್ರ ಬರೆಯಲಾಗಿದೆ ಸುಗ್ರೀವಾಜ್ಞೆಗಳ ಮೂಲಕ ಕಾಯ್ದೆಗಳನ್ನು ಜಾರಿಗೆ ತಂದಿರುವುದು ರೈತ ಹಾಗೂ ಕಾರ್ಮಿಕ ವಿರೋಧಿ ಧೋರಣೆಯಾಗಿದೆ ಎಂದು ಆರೋಪಿಸಿದರು

ವಿಶ್ವಾದ್ಯಂತ ಲಿಂಗತಾರತಮ್ಯ ರಹಿತವಾಗಿ ದತ್ತಾಂಶ ವಿಜ್ಞಾನ ಶಿಕ್ಷಣ ನೀಡಿಕೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಹೆಚ್ಚು ಪ್ರೋತ್ಲಾಪ ನೀಡಿಕೆ ಉದ್ದೇಶದಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ದತ್ತಾಂಶ ವಿಜ್ಞಾನ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಗಣ್ಯರು ಸಮಾವೇಶದಲ್ಲಿ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸಗಳನ್ನು ನೀಡಲಿದ್ದಾರೆ ಐಬಿಎಂ ರಿಸರ್ಚ್ ಲ್ಯಾಬ್ ಗೂಗಲ್ ಮೊದಲಾದ ದಿಗ್ಗಜ ಸಂಸ್ಥೆಗಳ ತಂತ್ರಜ್ಞರು ಈ ಕ್ಷೇತ್ರದಲ್ಲಿ ತಮ್ಮ ಅನುಭವಗಳನ್ನು ಪಂಚಿಕೊಳ್ಳಲಿದ್ದಾರೆ ಕೊರೊನಾ ಸಾಂಕ್ರಾಮಿಕದ ಕಾರಣ ಈ ಸಮಾವೇಶವನ್ನು ಆನ್ಲೈನ್ ಮೂಲಕ ನಡೆಸಲಾಗುವುದು ಎಂದು ಐಐಎಂಬಿ ಇಂದು ಪ್ರಕಟಣೆ ನೀಡಿದೆ ಜಾನುವಾರಗಳ ಅಕ್ರಮ ಸಾಗಾಣಿಕೆ ಮತ್ತು ವಧೆಯನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕು ಕಾನೂನು ಉಲ್ಲಂಘಿಸುವವರ ವಿರುದ್ಧ ಸೂಕ್ತ ತ್ರಮಗಳನ್ನು ಕೈಗೊಳ್ಳುದೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧೂ ರೂಪೇಶ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಜಾನುವಾರ ಸಾಗಾಣಿಕೆ ಸಂದರ್ಭದಲ್ಲಿ ಅನುಸರಿಸಬೇಕಾದ ತ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಯಪಡಿಸಲು ಕರ ಪತ್ರಗಳನ್ನು ಮುದ್ರಿಸಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರಚಾರ ಕೈಗೊಳ್ಳುವಂತೆ ತಿಳಿಸಿದ್ದಾರೆ

ರಾಜ್ಯದ ಯಾವುದೇ ಸ್ಥಳದಿಂದ ದೇಶದ ಯಾವುದೇ ಊರುಗಳಿಗೆ ರಾಖಿಗಳನ್ನು ಕಳಿಸಬಯಸುವವರು ಒಂದು ನೂರು ರೂಪಾಯಿ ಪಾವತಿಸುವ ಮೂಲಕ ಆನ್ಲೈನ್ ನೋಂದಣಿ ಮಾಡಿಕೊಳ್ಳಬಹುದು ದೇಶದ ಯಾವುದೇ ಸ್ಥಳಕ್ಕೆ ಸ್ವೀಡ್ಹೋಸ್ಟ್ ಮೂಲಕ ವಿಶೇಷ ರಾಖಿ ಲಕೋಟೆಯಲ್ಲಿರಿಸಿದ ರಾಖಿಗಳು ಮತ್ತು ವಯಕ್ತಿಕ ಸಂದೇಶಗಳನ್ನು ತಲುಪಿಸುವ ಸೌಕರ್ಯ ಕಲ್ಪಿಸಲಾಗಿದೆ ಆಕರ್ಷಕ ವಿನ್ಯಾಸದ ರಾಖಿಗಳು ಮತ್ತು ಸಂದೇಶಗಳು ಲಭ್ಯವಿರುತ್ತವೆ ಸ್ವಂತ ಬರವಣಿಗೆಯಲ್ಲಿರುವ ರಕ್ಷಾ ಬಂಧನ ಸಂದೇಶಗಳ ಘೋಟೋಗಳನ್ನು ಯಾವುದೇ ಭಾರತೀಯ ಭಾಷೆಯಲ್ಲಾದರೂ ಕಳಿಸಲು ಕೂಡ ಅವಕಾಶವಿರುತ್ತದೆ ಎಂದು ಮಂಗಳೂರು ವಿಭಾಗೀಯ ಅಂಜೆ ಕಚೇರಿಗಳ ಹಿರಿಯ ಸೂಪರಿಂಟೆಂಡೆಂಟ್ ತ್ರೀ ಪರ್ಷ ಇಂದು ಮಂಗಳೂರಿನಲ್ಲಿ ತಿಳಿಸಿದ್ದಾರೆ ದೂರದ ಲಡಾಕ್ನಲ್ಲಿ ದೇಶದ ಗಡಿ ರಕ್ಷಿಸುತ್ತಿರುವ ವೀರ ಯೋಧರಿಗೂ ಸಹ ರಾಖಿ ಕಳಿಸಲು ಆಯ್ಕೆ ಮಾಡಿಕೊಳ್ಳಬಹುದು ಯೋಧರಿಗೆ ರಾಖಿ ಸಂದೇಶ ಎಂದು ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿರುತ್ತದೆ